ಭಾರತ ಚೀನಾ ಅಂತಾರಾಷ್ಷೀಯ ಗಡಿ ಸಮೀಪದ ನಿಮೂ ಮೂಲ ಶಿಬಿರಕ್ಕೆ ಇಂದು ಬೆಳ್ಳಂಬೆಳಗ್ಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ದಿಢೀರ್ ಭೇಟಿ ವಾಸ್ತವಿಕ ಗಡಿ ರೇಖೆಯಲ್ಲಿನ ಪರಿಸ್ಥಿತಿಯ ಖುದ್ದು ಪರಿಶೀಲನೆ

ನಿಮೂ ಸೇನಾ ಶಿಬಿರ ಅಧಿಕಾರಿಗಳನ್ನು ಭೇಟಿಯಾಗಿ ಉಭಯ ದೇಶಗಳ ನಡುವೆ ಉಂಟಾಗಿರುವ ಉದ್ವಿಗ್ನ ಪರಿಸ್ತಿತಿಯ ಹಿನ್ನೆಲೆಯಲ್ಲಿ ಕ್ಲೆಗೊಳ್ಳಲಾಗಿರುವ ತುರ್ತು ಸಿದ್ದತೆಗಳ ಬಗ್ಗೆ ಖುದ್ದು ಮಾಹಿತಿ ಪಡೆದುಕೊಂಡರು ಅಂತಾರಾಷ್ಷೀಯ ಗಡಿಯಲ್ಲಿ ಕರ್ತವ್ನ ನಿರ್ವಹಿಸುತ್ತಿರುವ ಭಾರತೀಯ ಭೂ ಸೇನೆ ವಾಯುಪಡೆ ಮತ್ತು ಭಾರತ ಟಿಬೆಟ್ ಗಡಿ ಪೊಲೀಸ್ ಪಡೆಯ ಯೋಧರ ಯೋಗಕ್ಷೇಮ ವಿಚಾರಿಸಿದರು ಪ್ರಧಾನಮಂತ್ರಿಯವರೊಂದಿಗೆ ರಕ್ಷಣಾ ಿಬ್ಲಂದಿ ಮುಖ್ಯಸ್ಥರಾದ ಬಿಪಿನ್ ರಾವತ್ ಹಾಗೂ ಭೂ ಸೇನಾ ವರಿಷ್ಠರಾದ ಜನರಲ್ ಮನೋಜ್ ಮುಕುಂದ್ ನರವಣೆ ಹಾಗೂ ಶ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು ಉತ್ತರ ಸೇನಾ ಕಮಾಂಡ್ನ ವರಿಷ್ಠರಾದ ಲೆಫ್ಲಿನೆಂಟ್ ಜನರಲ್ ವ್ಯೆಕೆ

ಈ ಇಬ್ಲರು ಹಿರಿಯ ಅಧಿಕಾರಿಗಳು ಭಾರತ ಚೀನಾ ಗಡಿಯಲ್ಲಿ ಸೇನಾ ಪಡೆಗಳ ಕಾರ್ಯಾಚರಣೆ ಸನ್ನದ್ದತೆಯ ಹೊಣೆಗಾರಿಕೆಯನ್ನು ನಿರ್ವಹಿಸಲು ನಿಯೋಜಿತರಾಗಿದ್ದಾರೆ ಇವರಲ್ಲದೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ವಾಯುಪಡೆಯ ಲೇಹ್ ಮೂಲ ಶಿಬಿರದ ಉನ್ನತ ಅಧಿಕಾರಿಗಳೊಂದಿಗೂ ಸಂವಾದ ನಡೆಸಿ ವಾಯುಪಡೆಯ ಕಾರ್ಯಾಚರಣೆ ಸಿದ್ದತೆಗಳನ್ನು ಪರಿತೀಲಿಸಿದರು ಕೊರೊನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಲ ಯೋಧರೂ ಮಾಸ್ಗೆ ಧರಿಸಿದ್ದರು ನಿಮೂ ಶಿಬಿರದ ಆವರಣದಲ್ಲಿ ವಿಶಾಲ ಬಯಲಿನಲ್ಲಿ ಪರಸ್ವರ ಅಂತರವಿರುವಂತೆ ಆಸನಗಳ ವ್ಲವಸ್ಥೆ ಮಾಡಲಾಗಿತ್ತು

ವಿಕಾಸ್ ದುಬೆಯ ಅಡಗುತಾಣಕ್ಕೆ ಪೊಲೀಸ್ ತಂಡ ತಲುಪಿದಾಗ ಕಟ್ಟಡದ ಮೇಲ್ಲಾಗದಿಂದ ಕ್ರಿಮಿನಲ್ಗಳು ಹಾರಿಸಿದ ಗುಂಡಿಗೆ ಡಿವ್ಲೆಎಸ್ಪಿ ದೇವಿಂದರ್ ಮಿಶ್ರಾ ಮೂವರು ಸಬ್ ಇನ್ಸ್ಪೆಕ್ಸರ್ಗಳು ಮತ್ತು ನಾಲ್ವರು ಕಾನ್ಸ್ ಟೆಬಲ್ ಹುತಾತ್ಸರಾಗಿದ್ದಾರೆ ಘಟನೆಯ ಬಗ್ಗೆ ವಿವರ ನೀಡಿದ ಉತ್ತರ ಪ್ರದೇಶ ಪೊಲೀಸ್ ಮಹಾನಿರ್ದೇಶಕ ಎಚ್

ಅವಸ್ತಿ ಮೊಲೀಸ್ ದಾಳಿಯ ಬಗ್ಗೆ ತ್ರಿಮಿನಲ್ಗಳಿಗೆ ಮೊದಲೇ ಮಾಹಿತಿ ದೊರೆತಿರಬಹುದು ಎಂದು ತಿಳಿಸಿದರು

ಉತ್ತರ ಪ್ರದೇಶದ ವಿಶೇಷ ಕಾರ್ಯಪಡೆಯನ್ನು ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ ಹುತಾತ್ನ ಪೊಲೀಸ್ ಸಿಬ್ಲಂದಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಅವರು ಗೌರವ ಸಲ್ಲಿಸಿದ್ಲು ಸಂತ್ರಸ್ತ ಕುಟುಂಬಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಆರೋಪಿಗಳ ವಿರುದ್ದ ಕಠಣ ಕ್ರಮಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಜಮ್ನು ಕಾಶ್ನೀರದ ಶ್ರೀನಗರದ ಹೊರವಲಯದಲ್ಲಿ ಕಳೆದ ರಾತ್ರಿ ನಡೆದ ಗುಂಡಿನ ಚಕಮಕಿಯಲ್ಲಿ ಭದ್ರತಾ ಪಡೆಯ ಯೋಧರ ಗುಂಡಿಗೆ ಓರ್ವ ಭಯೋತ್ವಾದಕ ಹತನಾಗಿದ್ದಾನೆ ಜಂಟಿ ಭದ್ರತಾ ಪಡೆ ಇಲ್ಲಿನ ಹಜರತ್ಬಾಲ್ ದರ್ಗಾ ಬಳಿಯ ಮಲ್ಲಾಗ್ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಾಗ ಗುಂಡಿನ ಚಕಮಕಿ ನಡೆದಿದೆ ಭದ್ರತಾ ಪಡೆ ಗ್ರಾಮದ ನಿರ್ದಿಷ್ಲ ಪ್ರದೇಶಕ್ಕೆ ತಲುಪಿದಾಗ ಉಗ್ರರು ಗುಂಡಿನ ದಾಳಿ ನಡೆಸಿದರು ಎಂದು ಪೊಲೀಸರು ತಿಳಿಸಿದ್ದಾರೆ ತಕ್ಷಣ ಭದ್ರತಾ ಪಡೆ ಪ್ರತಿ ದಾಳಿ ನಡೆಸಿದಾಗ ಓರ್ವ ಉಗ್ರ ಹತನಾಗಿದ್ದಾನೆ ಪತ ಭಯೋತ್ವಾದಕನ ಗುರುತು ಇನ್ನೂ ಪತ್ತೆಯಾಗಿಲ್ಲ ಈ ಕಾರ್ಯಾಚರಣೆಯಲ್ಲಿ ಓರ್ವ ಸಿಆರ್ಪಿಎಫ್ ಯೋಧ ಹುತಾತ್ಸರಾಗಿದ್ದು ಮತ್ತಿಬ್ಲರು ಗಾಯಗೊಂಡಿದ್ದಾರೆ ಎಂದು ಭದ್ರತಾ ಪಡೆಯ ಮೂಲಗಳು ತಿಳಿಸಿವೆ

ಕೊರೊನಾ ಸೋಂಕಿನ ವಿರುದ್ದ ಅಭಿವೃದ್ಧಿಪಡಿಸಲಾಗಿರುವ ರಝ್ಲೆಡಸ್ ಕ್ಕಾಡಿಲ್ಲಾ ಲಸಿಕೆಯನ್ನು ಮಾನವರ ಮೇಲೆ ಪ್ರಯೋಗಿಸಲು ಅನುಮೋದನೆ ನೀಡಲಾಗಿದೆ ಎಂದು ಭಾರತೀಯ ಡಿಪಧಗಳು ಮತ್ತು ವೈದ್ಯಕೀಯ ಉಪಕರಣಗಳ ರಾಷ್ಷೀಯ ನಿಯಂತ್ರಣ ಮಂಡಳಿಯಾದ ಕೇಂದ್ರೀಯ ದಿಷಧ ಗುಣಮಟ್ಟ ನಿಯಂತ್ರಣ ಸಂಸ್ಟೆ ಮಾಹಿತಿ ನೀಡಿದೆ

ಅಹಮದಾಬಾದ್ನ ಲಸಿಕೆ ತಂತ್ರಜ್ವಾನ ಕೇಂದ್ರದಲ್ಲಿ ಸಂಪೂರ್ಣ ದೇಶೀಯ ವ್ಯವಸ್ಥೆಯಡಿ ಅಭಿವ್ಯದ್ಲಿಪಡಿಸಲಾಗಿದೆ ಈಗಾಗಲೇ ಇಲಿ ಗಿನಿಯಾ ಪಿಗ್ ಮತ್ತು ಮೊಲ ಮೊದಲಾದ ಹಲವು ಜಾತಿಯ ಪ್ರಾಣಿಗಳ ಮೇಲೆ ಪ್ರಯೋಗಿಸಲಾಗಿದ್ದು ಅವುಗಳಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಹಲವು ವಿಭಿನ್ನ ವೈರಾಣುಗಳನ್ನು ಸಂಪೂರ್ಣ ನಿಶ್ಶಿಯಗೊಳಿಸುವಲ್ಲಿ ಈ ರೋಗ ಪ್ರತಿರೋಧಕ ಲಕಿಕೆ ಯಶಸ್ವಿಯಾಗಿದೆ ರ್ಜುಡಸ್ ಕ್ಲಾಡಿಲ್ಲಾ ಲಸಿಕೆಯನ್ನು ಪ್ರಸ್ತುತ ಕ್ಲಿನಿಕಲ್ ಪ್ರಯೋಗಗಳಿಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗಿದ್ದು ದೇಶದ ಹಲವು ಕಡೆ ಈ ತಿಂಗಳಲ್ಲೇ ಒಂದು ಸಾವಿರಕ್ಕೂ ಹೆಚ್ಚು ವ್ವಕ್ತಿಗಳ ಮೇಲೆ ಇದನ್ನು ಪ್ರಯೋಗಿಸಲು ಉದ್ವೇತಿಸಲಾಗಿದೆ

ಭಾರತ್ ಬಯೋಟೆಕ್ ಇಂಟರ್ ನ್ವಾಷನಲ್ ಲಿಮಿಟೆಡ್ ಸಹಭಾಗಿತ್ವದಲ್ಲಿ ಮಂಡಳಿ ಈ ಕೋವ್ಯಾಕ್ಲೆನ್ ಲಸಿಕೆಯನ್ನು ಸಂಪೂರ್ಣ ದೇತದಲ್ಲೇ ಅಭಿವೃದ್ದಿಕಡಿಸಿದೆ ಇನ್ನೀಗ ಲಸಿಕೆಯ ಎಲ್ಲಾ ವೈದ್ಯಕೀಯ ಪ್ರಯೋಗ ಹಂತಗಳನ್ನು ತ್ವರಿತವಾಗಿ ನಡೆಸಬೇಕೆಂದು ಭಾರತ್ ಬಯೋಟೆಕ್ ಸಂಸ್ಟೆಗೆ ನಿರ್ದೇಶಿಸಲಾಗಿದೆ

ಇತ್ತೀಚೆಗೆ ಕೋವ್ಯಾಕ್ಷಿನ್ ಲಸಿಕೆಯನ್ನು ಮಾನವರ ಮೇಲೆ ಶ್ರಯೋಗಿಸಲು ಕೇಂದ್ರೀಯ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಭಾರತ್ ಬಯೋಟೆಕ್ಗೆ ಅನುಮತಿ ನೀಡಿದೆ

ಬಾಲಿವುಡ್ನ ಖ್ಲಾತ ನೃತ್ಯ ಸಂಯೋಜಕಿ ಸರೋಜಾ ಖಾನ್ ಇಂದು ಬೆಳಗ್ಗೆ ಹ್ವದಯಾಘಾತದಿಂದ ನಿಧನರಾಗಿದ್ದಾರೆ

ಮಧುಮೇಹ ಮತ್ತಿತರ ವಯೋಸಹಜ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅವರಿಗೆ ಕೊರೊನಾ ಪರೀಕ್ಷೆ ನಡೆಬಿದಾಗ ನೆಗೆಟವ್ ವರದಿ ಬಂದಿತ್ತು ಮುಂದೈಯ ಮಲಾಡ್ನಲ್ಲಿ ಸರೋಜಾ ಖಾನ್ ಪಾರ್ಥಿವ ಶರೀರದ ಅಂತ್ತಸಂಸ್ಥಾರ ನಡೆಯಲಿದೆ

ಅವರ ಪೋಷಕರು ದೇಶ ವಿಭಜನೆಯ ನಂತರ ಭಾರತಕ್ಕೆ ವಲಸೆ ಬಂದಿದ್ದರು

ಚಲನಚಿತ್ರ ನೃತ್ಯ ಸಂಯೋಜಕ ಬಿ ಸೊಹನ್ ಲಾಲ್ ಅವರ ಅಧೀನದಲ್ಲಿ ಕೆಲಸ ಮಾಡುವಾಗ ಅವರು ನೃತ್ಯ ಅಭ್ಯಾಸ ಮಾಡಿದರು ನಂತರ ಅವರು ಸ್ವತಃ ನೃತ್ಯ ಸಂಯೋಜನೆ ಕಾರ್ಯಕ್ಕೆ ಇಳಿದರು

ಅವರು ಮೂರು ಬಾರಿ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ದೇಶದ ಯಾವುದೇ ಶ್ರವಾಸಿ ವಾಹನ ಆಯೋಜಕರಿಗೆ ಅಖಿಲ ಭಾರತ ಪ್ರವಾಸಿ ಅಧಿಕಾರ ಅಥವಾ ಪರವಾನಿಯನ್ನು ಆನ್ಲೈನ್ ಮೂಲಕ ನೀಡಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಚಿಂತನೆ ನಡೆಸುತ್ತಿದೆ

ಈ ಯೋಜನೆಯಡಿ ಪರವಾನಗಿ ಮೂರು ತಿಂಗಳವರೆಗೆ ಮಾನ್ಥವಾಗಿರುತ್ತದೆ ಅಥವಾ ಅದರ ಬಹುಪಟ್ಟು ಅವಧಿಯಾಗಿರುತ್ತದೆ ಆದರೆ ಮೂರು ವರ್ಷ ಮೀರಬಾರದು